ಆಯ್ಕೆ

ಪ್ರಕರಣ ಕೇಂಬ್ರಿಡ್ಜ್ ಅನಲಿಟಿಕಾ ವಿರುದ್ದ ಸಿಬಿಐನಿಂದ ಪ್ರಾಥಮಿಕ ತನಿಖೆ ಆರಂಭ

ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿಂದು ಮಧ್ಯಾಹ್ನ ಭಾರತ ಇಂಗ್ಲೆಂಡ್ ನಡುವಿನ ು ಎರಡನೇ ಟೆಸ್ಟ್ ಪಂದ್ಯ ಆರಂಭ ಪ್ರತಿಷ್ಠಿತ ಸಾಂವಿಧಾನಿಕ ಸ್ಥಾನವಾದ ರಾಜ್ಯಸಭೆಯ ಉಪಸಭಾಪತಿ ಹುದ್ದೆಗೆ ಎನ್ಡಿಎ ಅಭ್ಯರ್ಥಿಯಾಗಿದ್ದ ಹರಿವಂಶ್ ನಾರಾಯಣ್ ಸಿಂಗ್ ಅವರು ಚುನಾಯಿತರಾಗಿದ್ದಾರೆ

ಕಾಂಗ್ರೆಸ್ ಅಭ್ನರ್ಥಿಯಾಗಿದ್ದ ಬಿ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಜ್ಯಸಭೆಯ ನೂತನ ಉಪಸಭಾಪತಿಗಳಿಗೆ ಅಭಿನಂದನೆ ಸಲ್ಲಿಸಿದರು ಇಂದು ಬೆಳಗ್ಗೆ ರಾಜ್ಯಸಭೆಯಲ್ಲಿ ಈ ಚುನಾವಣೆ ನಡೆಯಿತು

ವೆಂಕಯ್ಯನಾಯ್ತು ಫಲಿತಾಂಶ ಪ್ರಕಟಿಸಿದರು ನಂತರ ಸದನದ ನಾಯಕ ಅರುಣ್ ಜೇಟ್ತಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಅನಂತಕುಮಾರ್ ನೂತನ ಉಪಭಾಪತಿ ಹರಿವಂಶ್ ಅವರ ಸ್ಥಾನದತ್ತ ಕರೆದೊಯ್ದರು ಹರಿವಂಶ್ ನಾರಾಯಣ್ ಸಿಂಗ್ ಅವರು ಒಬ್ಬ ಹಿರಿಯ ಪತ್ರಕರ್ತರಾಗಿದ್ದು ರಾಜ್ಯಸಭೆಯಲ್ಲಿ ಬಿಹಾರದಿಂದ ಜೆಡಿಯು ಸದಸ್ಯರಾಗಿದ್ದಾರೆ ಆಂಧ್ರಪ್ರದೇಶಕ್ಕೆ ವಿಶೇಷ ವರ್ಗದ ಸ್ಥಾನಮಾನಕ್ಕಾಗಿ ಆಗ್ರಹಿಸಿ ತೆಲುಗುದೇಶಂ ಪಕ್ಷದ ಸಂಸದರು ಸಂಸತ್ ಭವನದ ಆವರಣದಲ್ಲಿ ತಮ್ಮ ಪ್ರತಿಭಟನೆಯನ್ನು ಇಂದೂ ಸಹ ಮುಂದುವರಿಸಿದ್ದಾರೆ ಅವರು ತಮ್ಮ ಬೇಡಿಕೆಗಳನ್ನು ಪ್ರದರ್ಶಿಸುವ ಫಲಕಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗಿದರು ಫೇಸ್ಬುಕ್ನಿಂದ ಭಾರತೀಯರ ವೈಯಕ್ತಿಕ ಮಾಹಿತಿಯನ್ನು ಅಕ್ರಮವಾಗಿ ಸೋರಿಕೆ ಮಾಡಿದ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ಬ್ರಿಟಿಷ್ ರಾಜಕೀಯ ಸಲಹಾ ಸಂಸ್ತೆ ಕೇಂಬ್ರಿಡ್ಜ್ ಅನಲಿಟಿಕಾ ಮತ್ತು ಗ್ಲೋಬಲ್ ಸ್ಟೈನ್ಟ್ ರಿಸರ್ಚ್ ವಿರುದ್ದ ಪ್ರಾಥಮಿಕ ತನಿಖೆ ಆರಂಭಿಸಿದೆ ಕೇಂದ್ರ ಸರ್ಕಾರದಿಂದ ಈ ಕುರಿತು ಬಂದಿರುವ ಸೂಚನೆಯನ್ನು ಆಧರಿಸಿ ಈ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ಆರೋಪಗಳ ಕುರಿತು ಎಫ್ಐಆರ್ ಮೂಲಕ ಸಮಗ್ರ ತನಿಖೆ ನಡೆಸುವ ಅಗತ್ಯವಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಅರಿಯಲು ಸಾಮಾನ್ಯವಾಗಿ ಸಿಬಿಐ ಪ್ರಾಥಮಿಕ ತನಿಖೆ ನಡೆಸುವ ಕೆಲಸವನ್ನು ಮೊದಲು ಮಾಡುತ್ತದೆ ಕೇಂದ್ರ ಕಾನೂನು ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ರಾಜ್ಯಸಭೆಯಲ್ಲಿ ಕಳೆದ ತಿಂಗಳು ತನಿಖೆಯನ್ನು ಸಿಬಿಐಗೆ ಹಸ್ತಾಂತರ ಮಾಡಲಾಗುವುದು ಎಂದು ಹೇಳಿದ್ದರು

ಆ ಮಾಹಿತಿ ಸೋರಿಕೆ ಪ್ರಕರಣ ಬೆಳಕಿಗೆ ಬಂದ ನಂತರ ಕಳೆದ ಮಾರ್ಚ್ ಎಪ್ರಿಲ್ನಲ್ಲಿ ಐ ಟಿ ಸಚಿವಾಲಯ ಆ ಬಗ್ಗೆ ಸ್ಪಡ್ಡೀಕರಣ ನೀಡುವಂತೆ ಫೇಸ್ಬುಕ್ ಮತ್ತು ಕೇಂಬ್ರಿಡ್ಜ್ ಅನಲಿಟಿಕಾ ಸಂಸೆಗಳಿಗೆ ನೋಟಿಸ್ ನೀಡಲಾಗಿತ್ತು ವೈಯಕ್ತಿಕ ಮಾಹಿತಿ ಹಸ್ತಾಂತರ ಮಾಡುವುದಕ್ಕೆ ಸಂಬಂಧಿಸಿದಂತೆ ತನ್ನ ಆಂತರಿಕ ವ್ಯವಸ್ದೆಯನ್ನು ಬಲವರ್ಧನೆ ಮಾಡಲಾಗುವುದು ಎಂದು ಫೇಸ್ಬುಕ್ ತಿಳಿಸಿದ್ದಾಗಿ ರವಿಶಂಕರ್ ಪ್ರಸಾದ್ ಹೇಳಿದ್ದರು ಆದರೆ ಕೇಂಬ್ರಿಡ್ಜ್ ಅನಲಿಟಿಕ ಭಾರತೀಯರ ದತ್ತಾಂಶ ಸೋರಿಕೆ ಮಾಡಿಲ್ಲ ಎಂದು ಆರಂಭಿಕ ಪ್ರತಿಕ್ರಿಯೆ ನೀಡಿತ್ತು ನಂತರದ ಪತ್ರಗಳಿಗೆ ಅದು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಆದ್ದರಿಂದ ಅದು ಭಾರತೀಯರ ವೈಯಕ್ತಿಕ ಮಾಹಿತಿಯನ್ನು ದುರ್ಬಳಕೆ ಮಾಡಿಕೊಂಡಿರಬಹುದು ಎಂದು ಶಂಕಿಸಲಾಗಿದೆ ಸೌರಾಷ್ಟ ವಡೋದರಾ ಮುಂಬೈ ಮತ್ತು ವಿದರ್ಭ ಕ್ರಿಕೆಟ್ ಸಂಘಗಳಿಗೆ ಶಾಶ್ವತ ಸದಸ್ಯತ್ವ ನೀಡಿಕೆ ಹಾಗೂ ಒಂದು ರಾಜ್ಯ ಒಂದು ಮತ ನೀತಿಯನ್ನು ಸುಪ್ರೀಂಕೋರ್ಟ್ ಇಂದು ಮಾರ್ಪಡಿಸಿದೆ ಇದಲ್ಲದೆ ರೈಲ್ವೆ ಸೇವೆಗಳು ಮತ್ತು ವಿಶ್ವವಿದ್ಯಾಲಯಗಳಿಗೂ ಶಾಶ್ವತ ಸದಸ್ಯತ್ವ ಪುನರ್ ಸ್ಥಾಪನೆಗೆ ನ್ನಾಯಾಲಯ ಅನುವು ಮಾಡಿಕೊಟ್ಟಿದೆ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐನ ಕರಡು ನಿಯಮಾವಳಿಗೆ ಕೆಲವು ಮಾರ್ಪಾಡುಗಳೊಂದಿಗೆ ಸರ್ವೋಚ್ಲ ನ್ನಾಯಾಲಯದ ಅನುಮೋದನೆ ದೊರೆತಿದೆ

ಮುಂಬೈನ ಗ್ಲಾಲಿಯಾದಲ್ಲಿ ಈ ಚಳವಳಿ ಆರಂಭವಾಯಿತು

ಈ ಸಂದರ್ಭದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ದೇಶದ ಸ್ವಾತಂತ್ರ್ ಕ್ಕಾಗಿ ಹುತಾತ್ಮರಾದ ಎಲ್ಲಾ ಹಿರಿಯರನ್ನು ನೆನಪಿಸಿಕೊಂಡಿದ್ದಾರೆ ಇಂದು ಸಂಜೆ ರಾಷ್ಟ್ರಪತಿ ಭವನದಲ್ಲಿ ಏರ್ಪಡಿಸಿರುವ ಚಹಾ ಕೂಟದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರೊಂದಿಗೆ ತಮ್ಮ ಭೇಟಿಯನ್ನು ಎದುರು ನೋಡುತ್ತಿರುವುದಾಗಿ ತಿಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೂ ಸಹ ಕ್ಷಿಟ್ ಇಂಡಿಯಾ ಚಳವಳಿಯ ಭಾಗವಾಗಿದ್ದ ಮಹಾನ್ ನಾಯಕ ನಾಯಕಿಯರನ್ನು ಸ್ಮರಿಸಿದ್ದಾರೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕ್ಲಿಟ್ ಇಂಡಿಯಾ ಚಳವಳಿ ಕುರಿತಂತೆ ಬರೆದಿರುವ ಕವನವೊಂದನ್ನು ಪ್ರಧಾನಿ ಮೋದಿ ಅವರು ತಮ್ಮ ಟ್ವೀಟ್ ಸಂದೇಶದಲ್ಲಿ ಜನರೊಂದಿಗೆ ಹಂಚಿಕೊಂಡಿದ್ದಾರೆ ಅಲ್ಲದೆ ಬ್ರಿಟಿಷ್ ಆಡಳಿತಗಾರರು ದಾಖಲಿಸಿದ್ದ ಕೆಲವು ಪುಟಗಳನ್ನು ಕೂಡ ಸಂದೇಶದಲ್ಲಿ ವಿನಿಮಯ ಮಾಡಿಕೊಂಡಿದ್ದಾರೆ ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಬ್ರಿಟಿಷ್ ನೆಲೆಯನ್ನು ಮಹಾತ್ಮ ಗಾಂಧಿ ಹೇಗೆ ಅಲುಗಾಡಿಸಿದ್ದರು ಮತ್ತು ದೇಶ ಸ್ವಾತಂತ್ರ್ ಪಡೆಯುವತ್ತ ಹೇಗೆ ಮುನ್ನುಗ್ಗಿತು ಎನ್ನುವ ಅಂಶಗಳನ್ನು ಈ ದಾಖಲೆಗಳಲ್ಲಿ ವಿವರಿಸಲಾಗಿದೆ ಕ್ವಿಟ್ ಇಂಡಿಯಾ ದಿನದ ಅಂಗವಾಗಿ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗ ಇಂದು ರಾತ್ರಿ ನವಭಾರತ ಮತ್ತು ಸ್ವಾತಂತ್ರ್ಯದ ಪ್ರಸ್ತುತತೆ ಶೀರ್ಷಿಕೆಯದಿ ದ್ವಿಭಾಷೆಯ ವಿಶೇಷ ರೇಡಿಯೋ ಬ್ರಿಡ್ಜ್ ಕಾರ್ಯಕ್ರಮ ಪ್ರಸಾರ ಮಾಡಲಿದೆ

ಉತ್ತರ ಪ್ರದೇಶದ ದಿಯೋರಿಯಾ ಆಶ್ರಯ ಕೇಂದ್ರದಲ್ಲಿ ಬಾಲಕಿಯರ ಮೇಲಿನ ದೌರ್ಜನ್ಯ ಆರೋಪಕ್ಕೆ ಸಂಬಂಧಿಸಿದಂತೆ ತಾನೇ ತನಿಖೆಯ ಮೇಲೆ ನಿಗಾ ವಹಿಸಲು ಅಲಹಾಬಾದ್ ಹ್ಟೆಕೋರ್ಟ್ ನಿರ್ಧರಿಸಿದೆ ಮುಖ್ಯ ನ್ಯಾಯಮೂರ್ತಿ ದಿ

ಭೋಸ್ಲೆ ನೇತೃತ್ವದ ನ್ಯಾಯಪೀಠ ಈ ಕುರಿತು ನಿನ್ನೆ ಆದೇಶ ಹೊರಡಿಸಿದೆ ಲೈಂಗಿಕ ದೌರ್ಜನ್ನ ಪ್ರಕರಣದ ಬಗ್ಗೆ ಮಾಧ್ಯಮಗಳ ವರದಿ ಪರಿಗಣಿಸಿ ನ್ಯಾಯಾಲಯ ಸ್ವಯಂಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿದೆ ಸರ್ಕಾರೇತರ ಸಂಸ್ಥೆ ಮಾ ವಿಂಧ್ಯಾವಾಸಿನಿ ನಡೆಸುತ್ತಿರುವ ಆಶ್ರಯ ಕೇಂದ್ರಕ್ಕೆ ಯಾವುದಾದರೂ ರಾಜಕಾರಣಿಗಳ ಬೆಂಬಲವಿದೆಯೇ ಎಂದು ನ್ಯಾಯಾಲಯ ಪ್ರಶ್ನಿಸಿದೆ

ಅಮೆರಿಕ ಮತ್ತು ಚೇನಾ ನಡುವಿನ ವ್ಯಾಪಾರ ಸಮರ ಇನ್ನಷ್ಟು ಹೆಚ್ಚಾಗಿದೆ

ಕಲ್ತಿದ್ದಲು ತ್ವೆಲ ರಾಸಾಯನಿಕಗಳು ಮತ್ತು ಕೆಲವು ವೈದ್ಯಕೀಯ ಉಪಕರಣಗಳನ್ನು ಅಮೆರಿಕ ಚೀನಾದಿಂದ ಆಮದು ಮಾಡಿಕೊಳ್ಳುತ್ತಿತ್ತು

ನಿನ್ನೆ ನಾಲ್ಲರು ಉಗ್ರರು ಹತರಾಗಿದ್ದರು ಆ ಪ್ರದೇಶದಲ್ಲಿ ಕಾರ್ಯಾಚರಣೆ ಇನ್ನೂ ಮುಂದುವರೆದಿದೆ ಎಂದು ಸೇನೆಯ ವಕ್ಕಾರ ಮಾಹಿತಿ ನೀಡಿದ್ದಾರೆ ಭಯೋತ್ಸಾದಕರು ಅಡಗಿರುವ ನಿರ್ದಿಷ್ಟ ಮಾಹಿತಿ ಹಿನ್ನೆಲೆಯಲ್ಲಿ ಕೈಗೊಂಡ ಕಾರ್್ಯಾಚರಣೆಯಲ್ಲಿ ಓರ್ವ ಪ್ಯಾರಾ ಕಮ್ಯಾಂಡೋ ಗಾಯಗೊಂಡಿದ್ದಾರೆ ತೀವ್ರವಾಗಿ ಗಾಯಗೊಂಡಿರುವ ಕಮ್ಯಾಂಡೋ ಅವರನ್ನು ಮಿಲಿಟರಿ ಆಸ್ಪತ್ರೆಗೆ ಸೇರಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ

ವಾರ್ಷಿಕೋತ್ಸವ ಹಿನ್ನೆಲೆಯಲ್ಲಿ ಇಂದು ಶಾಂತಿವನದಲ್ಲಿ ಹಲವು ಕಾರ್ಯಕ್ರಮಗಳು ನಡೆಯಲಿವೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟಿರರ್ಸ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ವಿಶ್ಲಸಂಸ್ಡೆಯ ಪ್ರಮುಖ ಅಧಿಕಾರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ಇದೇ ಮೊದಲ ಸಲ ಅಲ್ಲದೆ ಪ್ರಧಾನಿ ಶಿಂಜೊ ಅಬೆ ದಾಳಿಯ ವೇಳಿ ಬದುಕುಳಿದವರು ಹಾಗೂ ಸಂತ್ರಸ್ತರ ಕುಟುಂಬದವರು ಪಾಲ್ಗೊಳ್ಳಲಿದ್ದಾರೆ

ಬಹುತೇಕ ಗ್ರಾಮಸ್ಥರು ರಸ್ತೆ ಹಾಗು ಅಕ್ಕಿ ಒಣಗಿಸುವ ಮೈದಾನಗಳಲ್ಲಿ ಹಾಕಿರುವ ಟೆಂಟ್ಗಳಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಗಾಯಗೊಂಡಿರುವವರಿಗೆ ಸ್ಥಳದಲ್ಲೇ ವೈದ್ಯಕೀಯ ಚಿಕಿತ್ಪೆ ನೀಡಲು ಕ್ರಮಕ್ಯೆಗೊಳ್ಳಲಾಗಿದೆ ಭೂಕಂಪದಿಂದಾಗಿ ಹತ್ತು ಸಾವಿರಕ್ಕೂ ಹೆಚ್ಚು ಮನೆಗಳು ಕಛೇರಿಗಳು ಹಾಗೂ ಮಸೀದಿಗಳು ಧರಾಶಾಹಿಯಾಗಿವೆ ಎಂದು ಪ್ರಕ್ವತಿ ವಿಕೋಪ ನಿರ್ವಹಣಾ ಸಂಸ್ತೆ ತಿಳಿಸಿದೆ

ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಐದು ಟೆಸ್ಟ್ ಕ್ರಿಕೆಟ್ ಪಂದ್ಯಗಳ ಸರಣಿಯ ಎರಡನೇ ಪಂದ್ಯ ಲಾರ್ಡ್ಸ್ನಲ್ಲಿಂದು ಆರಂಭವಾಗಲಿದೆ

ನಂಬರ್ ಒನ್ ಸ್ಥಾನದಲ್ಲಿರುವ ಭಾರತ ತಂಡ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಸೋಲುಂಡಿರುವ ಹಿನ್ನೆಲೆಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ